ಹಿರಿಯ ನ್ವಾಯವಾದಿ ತುಷಾರ್ ಮೆಹ್ತಾ

ಮೊದಲ ಹಂತದ ಮತದಾನ ಸೋಮವಾರ ನಡೆದಿತ್ತು

ಜನತೆಯ ಅಭ್ಯುದಯಕ್ಕೆ ತ್ರಮಿಸುವುದು ಬಿಜೆಪಿಯ ಕಾರ್ಯ ಯೋಜನೆಯಾಗಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಇಂದು ಸಂಜೆ ನಮೋ ಆ್ಲಪ್ ಮೂಲಕ ಮೈಸೂರು ಆಗ್ರ ದಮೊಹ್ ಕರೌಳಿ ಧೋಲ್ಪುರ್ ಮತ್ತು ರಾಯ್ಪುರ್ ಲೋಕಾಸಭಾ ಕ್ಷೇತ್ರಗಳ ಪಕ್ಷದ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸುತ್ತಿದ್ದರು ಎಲ್ಲಾ ಪ್ರತಿರೋಧಗಳ ನಡುವೆಯೂ ಸಾಮಾಜಿಕ ಸೇವೆಯನ್ನು ಬಿಜೆಪಿ ಮುಂದುವರೆಸುವುದು ಎಂದು ಮೋದಿ ನುಡಿದರು ಹಿಂದಿನ ಸರ್ಕಾರಗಳ ಕೆಲಸ ಕಾರ್ಯಗಳನ್ನು ಮುಂದುವರೆಸುತ್ತಿರುವ ಬಗ್ಗೆ ಕೆಲವರು ಬಿಜೆಪಿಯನ್ನು ಟೀಕಿಸುತ್ತಿದ್ದಾರೆ ಎಂದ ಅವರು ಹಿಂದಿನ ಸರ್ಕಾರಗಳು ಈ ಕಾರ್ಯಗಳನ್ನು ಏಕೆ ಪೂರ್ಣಗೊಳಿಸಲಿಲ್ಲ ಎಂದು ಪ್ರಶ್ನಿಸಿದರು ದೀರ್ಘಕಾಲದಿಂದ ಬಾಕಿ ಇರುವ ಯೋಜನೆಗಳನ್ನು ಈಗಿನ ಸರ್ಕಾರ ಪೂರ್ಣಗೊಳಿಸುತ್ತಿದೆ ಎಂದು ನರೇಂದ್ರ ಮೋದಿ ತಿಳಿಸಿದ್ದಾರೆ ಹೊಣೆಗಾರಿಕೆ ಪಾರದರ್ಶಕತೆ ಹಾಗೂ ಉತ್ತಮ ಆಡಳತವನ್ನು ಮತಷ್ಟು ಉತ್ತೇಜಸಲು ಆತ್ಸಾವಲೋಕನ ಚರ್ಚೆ ಅಗತ್ಯವಿದೆ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಮಾರ್ಗಸೂಚಿಗಳ ನಿರೂಪಣೆಯಲ್ಲಿ ಸಾಮರ್ಥ್ನ ನಿರ್ಮಾಣ ಮತ್ತು ಸಲಹೆಗಳ ನೀಡಿಕೆ ಮಾನದಂಡ ಅಭಿವೃದ್ಧಿ ಹಾಗೂ ಲೆಕ್ಕಪತ್ರ ಪರಿಶೋಧನೆ ವಿಧಾನ ಮತ್ತು ವರದಿ ಕುರಿತಂತೆ ರಾಜ್ಯ ಲೆಕ್ಷಪತ್ರ ಸಂಸ್ಥೆಗಳ ಸಿಬ್ಲಂದಿಗೆ ತರಬೇತಿ ನೀಡುವಲ್ಲಿ ಮಹಾಲೇಖಪಾಲರು ಸಹಭಾಗಿಯಾಗಬೇಕು ಎಂದು ಅವರು ಹೇಳಿದರು ದೆಹಲಿಯಲ್ಲಿಂದು ಪ್ರಧಾನ ಲೆಕ್ಕಪರಿತೋಧಕರ ಸಮಾವೇಶವನ್ನು ಉದ್ವಾಟಿಸಿ ಮಾತನಾಡಿದ ರಾಷ್ಟಸತಿಯವರು ಡಿಜೆಟಲ್ ಇಂಡಿಯಾ ರೂಪಿಸುವಲ್ಲಿ ಸರ್ಕಾರ ಬಹಳಷ್ಟು ಶ್ರಮವಹಿಸಿದೆ ಎಂದು ಹೇಳಿದರು

ದೇಶದ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆಯುತ್ತಿದ್ದು ಲೆಕ್ಕಪತ್ರಗಳ ಮೂಲಕ ಹೊಣೆಗಾರಿಕೆಯನ್ನು ಉತ್ತೇಜಿಸುವುದರಿಂದ ಹಿಡಿದು ಸರಿಯಾದ ರೀತಿಯಲ್ಲಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದ ಮಾರ್ಗದಲ್ಲಿ ಸಾಗುವುದನ್ನು ಖಚಿತಪಡಿಸುವ ನಿಟ್ಟನಲ್ಲಿ ಸಾಗಿದೆ ಎಂದು ರಾಷ್ಷಪತಿ ನುಡಿದರು ಡಿಜೆಟಲ್ ಯುಗದಲ್ಲಿ ಲೆಕ್ಕಪತ್ರ ಪರಿಶೋಧನೆ ಮತ್ತು ಲೆಕ್ಕಪತ್ರ ದಾಖಲೆ ಎಂಬುದು ಈ ವರ್ಷದ ಸಮಾವೇಶದ ಧ್ವೇಯ ವಾಕ್ವವಾಗಿದೆ

ರಫೇಲ್ ವ್ಹವಹಾರದ ಖರೀದಿ ಬೆಲೆ ಹಾಗೂ ಇತರೆ ತಾಂತ್ರಿಕ ವಿವರಗಳ ಬಹಿರಂಗ ವಿಷಯದಲ್ಲಿ ಮಧ್ಯ ಪ್ರವೇಶಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಈ ಸಂಬಂಧ ಸರ್ಕಾರಕ್ಕೆ ನೋಟಸು ನೀಡಲು ಕೂಡ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ರಫೇಲ್ ವ್ಲವಹಾರದ ಮಾಹಿತಿಯನ್ನು ಬಹಿರಂಗ ಪಡಿಸಲು ಕೇಂದ್ರಕ್ಕೆ ಸೂಚಿಸಬೇಕು ಅಲ್ಲದೆ ಯು ಪಿ ಎ ಮತ್ತು ಎನ್ ಡಿ ಎ ಸರ್ಕಾರಗಳ ಬೆಲೆ ನಿಗಧಿ ಹೋಲಿಕೆಯನ್ನು ಬಹಿರಂಗ ಪಡಿಸಲು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಬೇಕು ಎಂದು ಮನವಿ ಸಲ್ಲಿಸಲಾಗಿತ್ತು ರಫೇಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ತಿರಿಸ್ಕರಿಸಿರುವ ಸುಪ್ರೀಂ ಕೋರ್ಟ್ ವ್ಹವಹಾರದ ನಿರ್ಧಾರ ಪ್ರಕ್ರಿಯೆ ಅಂಶಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಸರ್ಕಾರ ತನಗೆ ಸಲ್ಲಿಸಬೇಕು ಎಂದು ನಿರ್ದೇಶಿಸಿದೆ ಮುಖ್ಯ ನ್ನಾಯಾಧೀಶ ರಂಜನ್ ಗೋಗೊಯ್ ನ್ನಾಯಮೂರ್ತಿಗಳಾದ ಎಸ್

ಕೌಲ್ ಮತ್ತು ಕೆ ಎಂ ಜೋಸೆಫ್ ತನಗೆ ವ್ಲವಹಾರದ ದರ ಮತ್ತು ತಾಂತ್ರಿಕ ಅಂಶಗಳ ಅವಶ್ಲಕತೆ ಇಲ್ಲ ಎಂದು ಹೇಳಿದೆ ಇದೇ ಸಂದರ್ಭದಲ್ಲಿ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯನ್ನು ತಿರಸ್ತರಿಸುವಂತೆ ಮನವಿ ಸಲ್ಲಿಸಿದ್ದು ರಾಜಕೀಯ ಹಿತಾಸಕ್ತಿಯಿಂದ ಈ ಅರ್ಜಿ ಸಲ್ಲಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿತು ಸರ್ಕಾರದ ಪರ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ವಾದ ಮಂಡಿಸಿ ಚುನಾವಣೆಗಳ ಹೊಸ್ತಿಲಲ್ಲಿ ರಾಜಕೀಯ ಕಾರಣಗಳಿಗಾಗಿ ಈ ಅರ್ಜಿ ಸಲ್ಲಿಸಲಾಗಿದ್ದು ಈ ವಿಷಯ ರಾಷ್ಷೀಯ ಭದ್ರತೆಗೆ ಸಂಬಂಧಿಸಿದ್ದಾಗಿದೆ ಎಂದರು

ಭಾರೀ ವೇಗದಲ್ಲಿ ಬೀಸುತ್ತಿರುವ ಬಿರುಗಾಳಿ ತಿತ್ಲಿ ಓಡಿಶ್ಡಾ ಆಂಧ್ರ ತೀರಪ್ರದೇಶದೆಡೆಗೆ ಸಾಗುತ್ತಿದ್ದು ಓಡಿಶ್ಡಾ ಕರಾವಳಿಯ ಅನೇಕ ಪ್ರದೇಶಗಳಲ್ಲಿ ಮಳೆಯಾಗುತ್ತಿದೆ

ತೀವ್ರ ಎಚ್ಚರಿಕೆ ಸಂದರ್ಭದಲ್ಲಿ ಒಡಿತಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಪರಿಸ್ಕಿತಿ ಪರಾಮರ್ಶೆ ನಡೆಸಿದ್ದಾರೆ

ಡಿ ಆರ್ ಎಫ್

ಲಕ್ಕೊ ಮತ್ತು ವಾರಾಣಸಿಯಿಂದ ಎನ್ಡಿಆರ್ಎಫ್ ತಂಡಗಳು ಫಟನಾ ಸ್ವಳಕ್ಕೆ ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಸ್ಥಳೀಯ ಜನರು ಕೂಡ ಈ ಕಾರ್ಯದಲ್ಲಿ ಕೈಜೊಡಿಸಿದ್ದಾರೆ

ಈ ನಿಟ್ಟನಲ್ಲಿ ಜಾಗೃತಿ ಮೂಡಿಸುವ ಅಗತ್ತವಿದೆ ಎಂದು ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮವನ್ನು ಹೊಣೆಗಾರಿಕೆಯಿಂದ ಬಳಸುವ ಅಗತ್ತ ಕುರಿತು ಫೇಸ್ ಬುಕ್ ನೇರ ಸಂವಾದಲ್ಲಿ ಅವರು ಈ ಅಭಿಪ್ರಾಯ ವ್ಯಕ್ಷಪಡಿಸಿದ್ದು ಬಹುಮಟ್ಟಿಗೆ ಕೆಲವರಿಗೆ ಅಷ್ಟೇ ಸೀಮಿತವಾದ ಮಾಧ್ಯಮ ಈಗ ಪ್ರತಿಯೊಬ್ಬರ ಕೈಯಲ್ಲೂ ಇದೆ ಎಂದಿದ್ದಾರೆ ಹಿರಿಯ ನ್ನಾಯವಾದಿ ತುಷಾರ್ ಮೆಹ್ತಾ ಭಾರತದ ನೂತನ ಸಾಲಿಸಿಟರ್ ಜನರಲ್ ಆಗಿ ನೇಮಕವಾಗಿದ್ದಾರೆ ಮೆಹ್ತಾ ಅವರ ನೇಮಕಕ್ಕೆ ಸಚಿವ ಸಂಪುಟದ ನೇಮಕಾತಿ ಸಮಿತಿ ಅನುಮೋದನೆ ನೀಡಿದೆ

ಮೆಹ್ತಾ ಅವರು ಸದ್ಯ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ರಣಜೀತ್ ಕುಮಾರ್ ಅವರ ರಾಜೀನಾಮೆ ನಂತರ ಕಳೆದ ವರ್ಷದ ಅಕ್ಷೋಬರ್ ನಂತರ ಸಾಲಿಸಿಟರ್ ಜನರಲ್ ಹುದ್ದೆ ಖಾಲಿ ಇತ್ತು

ಶುಕ್ರವಾರದಂದು ಭಾರತೀಯ ತಂಡ ಗ್ರೇಟ್ ಬ್ರಿಟನ್ನನ್ನು ಎದುರಿಸಲಿದೆ